ರಾಜ್ಯದಲ್ಲಿ ಖಾಲಿಯಿರುವ ವಿಶ್ವವಿದ್ಯಾಲಯಗಳ ಕುಲಪತಿಗಳ ನೇಮಕಕ್ಕಾಗಿ ಪರಿಶೀಲನಾ ಸಮಿತಿ ನೇಮಕ ಮಾಡಿ ಶೀಘ್ರದಲ್ಲಿಯೇ ಭರ್ತಿ ಮಾಡಲಾಗುವುದು ಎಂದು ಉನ್ನತ ಶಿಕ್ಷಣ ಖಾತೆ ಸಚಿವ ಜಿ

ದೇವೆಗೌಡ ತಿಳಿಸಿದ್ದಾರೆ ಮೈಸೂರಿನಲ್ಲಿ ನಿನ್ನೆ ಸುದ್ದಿಗಾರರೊಂದಿಗೆ ಮಾತನಾಡಿ ಉನ್ನತ ಶಿಕ್ಷಣದ ಅತಿಥಿ ಉಪನ್ಯಾಸಕರ ಮರು ನೇಮಕಾತಿಯಂತೆ ತಾಂತ್ರಿಕ ಶಿಕ್ಷಣ ವಲಯದ ಅತಿಥಿ ಉಪನ್ಯಾಸಕ ಪುದ್ದೆಗಳನ್ನು ಮರುನೇಮಕ ಮಾಡಲಾಗುವುದು ಎಂದು ಪೇಳಿದರು ರಾಜ್ಯದ ಎಲ್ಲ ಕಾಲೇಜುಗಳಿಗೆ ಭೇಟಿ ನೀಡಿ ಮೂಲಭೂತ ಸೌಕರ್ಯಗಳನ್ನು ಪರಿಶೀಲಿಸಲಾಗುವುದು

ದೇಶಾದ್ಯಂತ ಹೆಣ್ಣು ಮಕ್ಕಳ ಉಜ್ವಲ ಭವಿಷ್ಕಕ್ಕಾಗಿ ಶ್ರಧಾನಿ ಮೋದಿ ಅವರು ಆರಂಭಿಸಿದ ಸುಕನ್ಕಾ ಸಮೃದ್ದಿ ಯೋಜನೆಯನ್ನು ಮತ್ತಷ್ಟು ಜನರಿಗೆ ಅದರಲ್ಲೂ ಬಡಜನತೆಗೆ ಕೈಗೆಬುಕುವಂತೆ ಮಾಡಲು ಸರಕಾರ ಮಪತ್ವದ ಕ್ರಮ ಕೈಗೊಂಡಿದೆ

ಇದರೊಂದಿಗೆ ತೀರಾ ಕಡಿಮೆ ಆದಾಯದ ಜನರು ಸಪ ಈ ಯೋಜನೆಯ ಪ್ರಯೋಜನ ಪಡೆಯಬಹುದಾಗಿದೆ

ಕಳೆದ ಬಜೆಟ್ ಭಾಷಣದಲ್ಲಿ ವಿತ್ತ ಸಚಿವ ಅರುಣ್ ಜೇಟ್ಷಿಯವರು ಈ ಯೋಜನೆ ಭಾರಿ ಯಶಸ್ಸು ಕಂಡಿದೆ ಎಂದು ಶ್ಲಾಘಿಸಿದ್ದರು

ಮೌಲಾನಾ ಅಜಾದ್ ಶಿಕ್ಷಣ ಪ್ರತಿಷ್ಠಾನ ಹಾಗೂ ಅದರಡಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಶಾಲೆಗಳ ಹೆಣ್ಣು ಮಕ್ಕಳಿಗೆ ಬೇಗಂ ಆಜರತ್ ಮಪಲ್ ರಾಷ್ಷೀಯ ವಿದ್ಯಾರ್ಥಿ ಯೋಜನೆಯಡಿ ವಿದ್ಯಾರ್ಥಿ ವೇತನ ನೀಡಲು ಮುಂದಾಗಿರುವುದಾಗಿ ಅಲ್ಪಸಂಖ್ಯಾತರ ವ್ಯವಹಾರಗಳ ಸಚಿವಾಲದ ಕಾರ್ಯದರ್ಶಿ ರಿಜ್ವಾನೂರ್ ರೆಹಮಾನ್ ತಿಳಿಸಿದ್ದಾರೆ

ಕೇಂದ್ರ ಸರ್ಕಾರದ ಮಹತ್ವಾಂಕ್ಷಿ ಯೋಜನೆಯಗಳಲ್ಲಿ ಒಂದಾದ ಮತ್ತು ಅಲ್ಪಸಂಖ್ಯಾತ ಮಹಿಳೆಯರಿಗಾಗಿ ಇರುವ ಕಲಿಯಿರಿ ಪಡೆಯಿರಿ ಎಂಬ ಯೋಜನೆ ಕೌಶಲ್ಕ ವೃದ್ಧಿ ಯೋಜನೆ ಅಲ್ಲಸಂಖ್ಕಾತ ಬಡ ಮಹಿಳೆಯರಿಗೆ ದಾರಿ ದೀಪವಾಗಿದೆ

ಉತ್ತಮ ಆಡಳಿತ ನೀಡುವಲ್ಲಿ ಯಶಸ್ವಿಯಾಗಿದೆ ಎಂದು ಕೇಂದ್ರ ಕೌಶಲಾಭಿವೃದ್ಧಿ ಖಾತೆ ಸಚಿವ ಅನಂತಕುಮಾರ್ ಹೆಗಡೆ ಹೇಳಿದ್ದಾರೆ ದಾವಣಗೆರೆಯಲ್ಲಿ ನಿನ್ನೆ ಮಾತನಾಡುದ ಅವರು ಈಗ ರಾಜಕಾರಣದ ವ್ಯಾಖ್ಯಾನ ಬದಲಾಗಿದೆ ವಾಜಪೇಯಿ ನಂತರ ವ್ಯಕ್ತಿತ್ವದ ಮೇಲೆ ಭರವಸೆ ಮೂಡಿಸಿದ ನಾಯಕ ನರೇಂದ್ರ ಮೋದಿಯವರು ಎಂದು ಹೇಳಿದರು ನಮ್ಮ ಒಂದೊಂದು ವಿಷಯಕ್ಕೂ ಜಗತ್ತು ತಲೆಬಾಗುತ್ತಿದೆ ಅದಕ್ಕೆ ಯೋಗಾದಂತಪ ಉದಾಪರಣೆಯಿದೆ ಹೊಲಿಸ್ಟಿಕ್ ಹೆಸರಿನಲ್ಲಿ ಅಮೇರಿಕಾ ಆರ್ಯುವೇದ ಒಪ್ಪಿಕೊಂಡಿದೆ ಇವತ್ತಲ್ಲ ನಾಳೆ ಜಗತ್ತನ್ನು ಆಳುವುದು ಆರ್ಯುವೇದ ಸಸ್ಕಜನ್ಯ ರಾಸಾಯನಿಕ ಬಳಸಿಕೊಳ್ಳುವುದನ್ನು ಜಗತ್ತು ಒಪ್ಪಿಕೊಳ್ಳುತ್ತಿದೆ ಮುಂದಿನ ತಲೆಮಾರಿನ ಔಷಧಿ ಆರ್ಯುವೇದವೇ ಆಗಲಿದೆ ಸಂಸ್ಟತ ಜಾಗತಿಕ ತಲೆಮಾರಿನ ಭಾಷೆಯಾಗಿ ಬೆಳೆಯುತ್ತದೆ ಈ ಜಗತ್ತನ್ನು ಆಳುವುದು ವಿಚಾರಗಳೇ ಹೊರತು ರಾಜಕಾರಣವಲ್ಲ ಎಂದು ಸಚ್ವವ ಅನಂತಕುಮಾರ್ ಹೆಗಡೆ ಹೇಳಿದರು ಅವಿಶ್ವಾಸ ನಿರ್ಣಯ ಸಂದರ್ಭದಲ್ಲಿ ಕಾಂಗ್ರೆಸ್ ಅಧ್ಯಕ್ಷ ರಾಹುಲ್ಗಾಂಧಿ ನಡೆದುಕೊಂಡ ವರ್ತನೆಯ ಬಗ್ಗೆ ಬಿಜೆಪಿ ಸಂಸದ ಸುರೇಶ್ ಅಂಗಡಿ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ಬೆಳಗಾವಿಯಲ್ಲಿ ನಿನ್ನೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಸಂಸತ್ತಿನ ಗೌರವವನ್ನು ರಾಮಲ್ಗಾಂಧಿಯವರು ಕುಗ್ಗಿಸಿದ್ದಾರೆ ವಿರೋಧ ಪಕ್ಷದಲ್ಲಿ ಗಾಂಭೀರ್ಯ ಇಲ್ಲದಾಗಿದೆ ಎಂದು ಆರೋಪಿಸಿದರು ರಾಹುಲ್ ಗಾಂಧಿ ವಿರುದ್ಧ ಪಕ್ಕುಚ್ಶುತಿ ಮಂಡನೆಗೆ ಸಂಸದ ಪ್ರಲ್ನಾದ್ ಜೋಶಿ ಸ್ಪೀಕರ್ಗೆ ನೋಟಸ್ ನೀಡಿದ್ದು ಸ್ಪೀಕರ್ ಈ ಬಗ್ಗೆ ನಿರ್ಧಾರ ಕೈಗೊಳ್ಳಲಿದ್ದಾರೆ ಎಂದು ತಿಳಿಸಿದರು ರಾಜ್ಯದ ಜೆಡಿಎಸ್ ಕಾಂಗ್ರೆಸ್ ಮೈತ್ರಿ ಸರ್ಕಾರದಲ್ಲಿ ಸಾಮಾನ್ಯ ಜನರ ಯಾವ ಕೆಲಸಗಳೂ ಆಗುತ್ತಿಲ್ಲ ಅಧಿಕಾರಿಗಳ ಮೇಲೆ ಹಿಡಿತ ಇಲ್ಲ ಸಮಿಶ್ರ ಸರ್ಕಾರ ಅಭಿವೃದ್ಧಿಗೆ ಮಾರಕವಾಗಿದೆ ಎಂದು ಸಂಸದ ಅಂಗಡಿ ಆರೋಪಿಸಿದರು ಲೋಕಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಜೆಡಿಎಸ್ ಮೈತ್ರಿ ವಿಚಾರ ಮಾತುಕತೆಯಾಗಿದ್ದು ಒಟ್ಟಾಗಿ ಹೋದರೆ ಒಳಿತಾಗುತ್ತದೆ ಎಂಬ ನಂಬಿಕೆಯಿದೆ ಎಂದು ಉಪಮುಖ್ಯಮಂತ್ರಿ ಡಾ

ಪರಮೇಶ್ವರ್ ಹೇಳಿದ್ದಾರೆ ಬೆಂಗಳೂರಿನಲ್ಲಿ ನಿನ್ನೆ ಸುದ್ದಿಗಾರೊಂದಿಗೆ ಮಾತನಾಡಿ ಲೋಕಸಭೆಗೆ ಒಟ್ಟಿಗೇ ಹೋಗುವ ಬಗ್ಗೆ ಚರ್ಚೆ ಆಗಿದೆ ಆದರೆ ಕ್ಷೇತ್ರದ ಹಂಚಿಕೆ ಬಗ್ಗೆ ನಿರ್ಧಾರವಾಗಿಲ್ಲ ಎಂದು ದೇವೇಗೌಡರು ಹೇಳಿದ್ದಾರೆ

ಜಿಲ್ಲಾ ಉಸ್ತುವಾರಿ ಸಚಿವರ ಪಟ್ಟಿ ಇನ್ನೂ ಇತ್ಕರ್ಥವಾಗಿಲ್ಲ ಅಧಿವೇಶನ ಕಾವೇರಿ ವಿವಾದ ಸಭೆ ಇದ್ದಿದ್ದರಿಂದ ವಿಳಂಬವಾಯಿತು ಮುಂದಿನ ಸಮನ್ವಯ ಸಮಿತಿ ಸಭೆಯಲ್ಲಿ ನೇಮಕ ಮಾಡಲಾಗುವುದು ಎಂದರು ಸಾಮಾಜಿಕ ಜಾಲ ತಾಣಗಳು ಇಂದು ಸಮಾಜದ ಸಾಮರ್ಥಸವನ್ನು ಹಾಳು ಮಾಡುತ್ತಿವೆ ಎಂದು ಕರ್ನಾಟ ರಾಜ್ಯ ಚಲನಚಿತ್ರ ಅಕಾಡೆಮಿ ಅಧ್ಯಕ್ಷ ಮತ್ತು ಚಲನಚಿತ್ರ ನಿರ್ದೇಶಕ ನಾಗತಿಹಳ್ಳಿ ಚಂದ್ರಶೇಖರ ವಿಷಾದ ವ್ಯಕ್ತಪಡಿಸಿದ್ದಾರೆ ಧಾರವಾಡದಲ್ಲಿ ಕರ್ನಾಟಕ ಮಹಾವಿದ್ವಾಲಯ ಶತಮಾನೋತ್ಸವದ ವರ್ಷಾಚರಣೆಯ ಅಂಗವಾಗಿ ಅಯೋಜಿಸಿದ್ದ ಕೆಸಿಡಿ ಸಿನಿಸಪ್ತಕ ಚಲನಚಿತ್ರೋತ್ಸವದ ಸಮಾರೋಪ ಸಮಾರಂಭದಲ್ಲಿ ಅವರು ಮಾತನಾಡಿದರು ಇಂದು ಸಾಮಾಜಿಕ ತಾಣಗಳು ಅಣುಬಾಂಬ್ನಂತೆ ಸಮಾಜವನ್ನು ನಿಷ್ಟಿಯಗೊಳಿಸುವ ಸುಳ್ಳು ಸುದ್ದಿ ಮತ್ತು ನಕಾರಾತ್ಮಕವಾದ ಸಂಗತಿಗಳನ್ನು ಪಬ್ಲಿಸುವ ಮತ್ತು ಸಮಾಜದಲ್ಲಿ ಕೋಮು ಸೌಹಾರ್ದತೆಯನ್ನು ಕೆಡಿಸುವ ಕೆಲಸ ಮಾಡುತ್ತಿವೆ ಎಂದು ಅವರು ವಿಷಾದಿಸಿದರು ವಿದ್ಕಾರ್ಥಿಗಳು ತಂತ್ರಜ್ಞಾನ ಅಧಾರಿತ ಸಾಮಾಜಕ ಜಾಲತಾಣಗಳನ್ನು ಸಮರ್ಪಕವಾಗಿ ಜ್ಞಾನ ಸಂಪಾದನೆಯ ಒಳ್ಳೆಯ ಉದ್ದೇಶಕ್ಕಾಗಿ ಬಳಸಿಕೊಳ್ಳಬೇಕು ಮತ್ತು ಹೆಚ್ಚು ಓದಿನ ಕಡೆಗೆ ಗಮನ ನೀಡಬೇಕು ಎಂದು ವಿದ್ಯಾರ್ಥಿಗಳಿಗೆ ಸಲಹೆ ನೀಡಿದರು ಕರ್ನಾಟಕ ರಾಜ್ಯ ಜಲನಚಿತ್ರ ಅಕಾಡೆಮಿ ವತಿಯಿಂದ ಮುಂದಿನ ದಿನಗಳಲ್ಲಿ ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಸದಭಿರುಚಿಯ ಚಿತ್ರಗಳನ್ನು ಆಧರಿಸಿ ಚಲನಚಿತ್ರೋತ್ಸವ ಆಯೋಜಿಸಲಾಗುವುದು ಎಂದು ನಾಗತಿಪಳ್ಳಿ ಚಂದ್ರಶೇಖರ್ ಹೇಳಿದರು ಮಾಜಿ ಸಚಿವೆ ವಿಮಲಾಬಾಯಿ ದೇಶಮುಖ್ ವಿಜಯಪುರದ ತಮ್ಮ ನಿವಾಸದಲ್ಲಿ ನಿನ್ನೆ ನಿಧನರಾದರು

ಪಟೇಲ್ ಸಂಪುಟದಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಕಾಣ ಸಚಿವೆ ಹಾಗೂ ಬಾಗಲಕೋಟೆ ಜಿಲ್ಲಾ ಉಸ್ತುವಾರಿ ಸಚಿವೆಯಾಗಿ ಕಾರ್ಯನಿರ್ವಹಿಸಿದ್ದ ವಿಮಲಾಬಾಯಿ ಅವರು ಕೆಲವು ದಿನಗಳಿಂದ ಅನಾರೋಗ್ದದಿಂದ ಬಳಲುತ್ತಿದ್ದರು